ದೆಹಲಿಯಲ್ಲಿಂದು ಮಿರ್ಜಿಯೋವೆವ್ ಅವರೊಂದಿಗೆ ಜಂಟಿ ಪತ್ರಿಕಾ ಹೇಳಕೆ ನೀಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವ್ಯಾಪಾರ ಆದ್ಲತಾ ಒಪ್ಪಂದ ಕುರಿತಂತೆ ಮಾತುಕತೆ ಆರಂಭಿಸಲು ಉಭಯ ದೇಶಗಳು ನಿರ್ಧರಿಸಿವೆ ಎಂದು ಹೇಳಿದ್ದಾರೆ ವ್ಲಾಪಾರ ಹೂಡಿಕೆ ವಲಯದಲ್ಲಿ ಸಹಕಾರ ವಿಸರಿಸಲು ಎರಡೂ ದೇಶಗಳು ಸಮ್ನಿಸಿದ್ದು

ಉಭಯ ದೇಶಗಳ ನಡುವೆ ಕಾರ್ಯತಂತ್ರ ಸಹಭಾಗಿತ್ವ ಹಾಗೂ ಐತಿಹಾಸಿಕ ಬಾಂಧವ್ನ ಬಲಪಡಿಸುವ ಯೋಜನೆ ಹಾಗೂ ಮುನ್ನೋಟಗಳನ್ನು ಮಾತುಕತೆಯ ವೇಳೆ ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ಪ್ರಧಾನಿ ವಿವರಿಸಿದ್ದಾರೆ ಪ್ರಾದೇಶಿಕ ಹಿತಾದೃಷ್ಟಿಯಿಂದ ಸಮೃದ್ದ ಹಾಗೂ ಸ್ವಿರ ಆಫ್ರಾನಿಸ್ತಾನಕ್ಕೆ ಬದ್ದವಾಗಿರುವುದಾಗಿ ಈ ನಿಟ್ಟನಲ್ಲಿ ಭಾರತ ಮತ್ತು ಉಜ್ವೇಕಿಸ್ತಾನ ನಿರಂತರ ಸಂಪರ್ಕದಲ್ಲಿರಲು ನಿರ್ಧರಿಸಿರುವುದಕ್ಕೆ ಭಾರತ ಸಂತಸ ವ್ಯಕ್ತಪಡಿಸಿದೆ ಉಜ್ಲೇಕಿಸ್ತಾನ ಅಧ್ಯಕ್ಷ ಮಿರ್ಜಿಯೋವೆವ್ ತಮ್ಮ ಹೇಳಿಕೆಯಲ್ಲಿ ವಿಶ್ವಸಂಸ್ವೆಯ ಭದ್ರತಾ ಮಂಡಳಿಯ ಖಾಯಂ ಸದಸ್ವತ್ವಕ್ಕೆ ಭಾರತ ನಡೆಸುತ್ತಿರುವ ಪ್ರಯತ್ನಕ್ಕೆ ತಮ್ಮ ದೇಶದ ಬೆಂಬಲ ಇದೆ ಎಂದು ಘೋಷಿಸಿದರು ಉಭಯ ದೇಶಗಳ ನಡುವೆ ಆರ್ಥಿಕ ಬಾಂಧವ್ವವನ್ನು ಮತ್ತಪ್ಪು ಬಲಪಡಿಸಲು ಮಾತುಕತೆಯಲ್ಲಿ ನಿರ್ಧರಿಸಲಾಯಿತು ಎಂದು ತಿಳಿಸಿದರು

ಉಭಯ ದೇಶಗಳ ಮುಖ್ಯಸ್ಥರ ನಡುವೆ ಮಾತುಕತೆಯ ನಂತರ ಒಡಂಬಡಿಕೆಗಳಿಗೆ ಸಹಿ ಹಾಕಲಾಯಿತು

ರಾಜ್ಙಗಳು ಕಳುಹಿಸಲಿರುವ ಎಲ್ಲಾ ಮಾಹಿತಿಗಳನ್ನು ಕೇಂದ್ರ ಸರ್ಕಾರ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದ್ದಾರೆ ಗ್ನಹಸಚಿವ ರಾಜನಾಥ್ ಸಿಂಗ್ ಕೋಲ್ಲತ್ನಾದಲ್ಲಿಂದು ಪೂರ್ವ ವಲಯ ರಾಜ್ನಗಳ ಮಂಡಳಿ ಸಭೆಯ ಅಧ್ದಕ್ಷತೆ ವಹಿಸಿ ಅಂತರ್ ರಾಜ್ಯ ಸಂಬಂಧ ನಕ್ಲಲ್ ಹಾವಳಿ ಸೇರಿದಂತೆ ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು ದೇಶದಲ್ಲಿ ಮಾವೋವಾದಿ ಹಾಗೂ ಪ್ರತ್ಯೇಕವಾದಿಗಳ ಉಪಟಳ ನಿಯಂತ್ರಿಸಲು ಕೇಂದ್ರ ಸರ್ಕಾರ ಸೂಕ್ತ ಕ್ರಮಗಳನ್ನು ಕ್ಲೆಗೊಳ್ಳುತ್ತಿದೆ ರಾಜ್ಯಗಳಿಗೆ ಕೇಂದ್ರೀಯ ಪಡೆಗಳ ಅಗತ್ನವಿದ್ದರೆ ಅವುಗಳ ಬೇಡಿಕೆಗನುಗುಣವಾಗಿ ಒದಗಿಸಲಾಗುವುದು ಎಂದರು ಸಭೆಯಲ್ಲಿ ಪಶ್ಲಿಮ ಬಂಗಾಳ ಮುಖ್ಲಿಮಂತ್ರಿ ಮಮತಾ ಬ್ಲಾನರ್ಜಿ ಜಾರ್ಖಂಡ್ ಮುಖ್ಲಮಂತ್ರಿ ರಘುಬರ್ ದಾಸ್ ಬಿಹಾರ ಉಪಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ಒಡಿಶ್ಡಾ ಹಣಕಾಸು ಸಚಿವ ಸಶಿಭೂಷಣ್ ಬೆಹರಾ ಪಾರ್ಗೊಂಡಿದ್ದರು ಪಶ್ಲಿಮ ಬಂಗಾಳದಲ್ಲಿ ಕೇಂದ್ರೀಯ ಭದ್ರತಾ ಪಡೆಗಳ ಅಗತ್ಯವಿದೆ ಎಂದ ಗೃಹ ಸಚಿವರು ವಿವಿಧ ರಾಜ್ಲಗಳಲ್ಲಿ ಚುನಾವಣಾ ಉದ್ದೇಶದಿಂದಾಗಿ ಈ ಮೊದಲು ಕೇಂದ್ರೀಯ ಪಡೆಗಳನ್ನು ಹಿಂಪಡೆಯಲಾಗಿತ್ತು ಎಂದು ಹೇಳದರು ಜಂಗಲ್ ಮಹಲ್ನಲ್ಲಿ ಕೇಂದ್ರೀಯ ಪಡೆಗಳನ್ನು ತಾತಾಲಿಕವಾಗಿ ಹಿಂಪಡೆಯಲಾಗಿತ್ತು ಭವಿಷ್ಣದಲ್ಲಿ ಪಡೆಗಳನ್ನು ನಿಯೋಜಿಸಲಾಗುವುದು ಎಂದು ಗೃಹಸಚಿವರು ಹೇಳಿದರು

ಈ ಗುಂಪು ಹೆಚ್ಚಿನ ಸಾಲಗಳ ಹೊರೆಯಿಂದ ಸಂಕಷ್ಟ ಅನುಭವಿಸುತ್ತಿದೆ ಹಣಕಾಸು ವಲಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮ ಕೈಗೊಂಡಿದೆ

ಹೊಸ ಮಂಡಳಿಯಲ್ಲಿ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಮುಖ್ಚಿಸ್ಟ ಉದಯ್ ಕೋಟಕ್ ಮಾಜಿ ಐಎಎಸ್ ಅಧಿಕಾರಿ ಹಾಗೂ ಟೆಕ್ ಮಹೀಂದ್ರ ಮುಖ್ಯಸ್ ವಿನೀತ್ ನಾಯರ್ ಮಾಜಿ ಸೆಬಿ ಮುಖ್ಯಸ್ವ ಜಿ ಎನ್ ಬಾಜಪೇಯಿ ಐಸಿಐಸಿಐ ಬ್ಡಾಂಕ್ ಮಾಜಿ ಅಧ್ಯಕ್ಷ ಜಿಸಿಚತುರ್ವೇದಿ ಮಾಜಿ ಐಎಎಸ್ ಅಧಿಕಾರಿಗಳಾದ ಮಾಲಿನಿ ಶಂಕರ್ ಹಾಗೂ ನಂದಕಿಶೋರ್ ಅವರುಗಳು ನೂತನ ಮಂಡಳಿಯಲ್ಲಿದ್ದಾರೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಕಂದಾಯ ಸಂಗ್ರಹ ಕಳೆದ ತಿಂಗಳು ಹೆಚ್ಚಳಗೊಂಡಿದ್ದು ಆಗಸ್ಟ್ ತಿಂಗಳಗೆ ಹೋಲಿಸಿದರೆ ತೆರಿಗೆ ಸಂಗ್ರಹ ಮೇಲ್ಮಖ ಪ್ರವೃತ್ತಿಯಲ್ಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜಕೀಯ ಅಸಹಿಷ್ಣುತೆಗೆ ಗುರಿಯಾಗಿದ್ದರೂ ಸಹ ದೇಶವನ್ನು ಎಲ್ಲರನ್ನೊಳಗೊಂಡ ಅಭಿವೃದ್ದಿಯ ಪಥದಲ್ಲಿ ಮುನ್ನಡೆಸಿದ್ದಾರೆ ಎಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಕ್ತಾರ್ ಅಬ್ಲಾಸ್ ನಖ್ವಿ ಹೇಳಿದ್ದಾರೆ ರಾಜ್ಹಾನದ ಅಲ್ವಾರ್ ಜಿಲ್ಲೆಯ ಕೊಹ್ರಾಪಿಷ್ಲಿ ಗ್ರಾಮದಲ್ಲಿ ಅಲ್ಲಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ನೆರವಿನಿಂದ ಆರಂಭಗೊಳ್ಳಲಿರುವ ಮೊದಲ ವಿಶ್ವದರ್ಜೆ ಶೈಕ್ಷಣಿಕ ಸಂಸೈಗೆ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಮಾತನಾಡುತ್ತಿದ್ದ ಅವರು ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರನ್ನೊಳಗೊಂಡ ಅಭಿವೃದ್ದಿಗಾಗಿ ಬದ್ದತೆಯಿಂದ ಪ್ರಧಾನಮಂತ್ರಿ ಕಾರ್ಯನಿರ್ವಹಿಸುತ್ತಿದ್ದು ವೋಟ್ಬ್ಯಾಂಕ್ ರಾಜಕಾರಣಕ್ಕೆ ಅವಕಾಶ ನೀಡದೆ ಅಭಿವೃದ್ದಿಗೆ ಆದ್ದತೆ ನೀಡುತ್ತಿದ್ದಾರೆ ಎಂದರು ಭಾರತದ ಮೊಟ್ಟಮೊದಲ ಕಾಫಿ ಕ್ಷೇತ್ರದ ಇನ್ಕ್ಯುಬೇಶನ್ ಕೇಂದ್ರ ಕರ್ನಾಟಕದ ಬೆಂಗಳೂರಿನಲ್ಲಿ ಆರಂಭವಾಗಲಿದೆ ಎಂದು ಕಾಫಿ ಮಂಡಳಿ ಅಧ್ಯಕ್ಷ ಶ್ರೀವತ್ಸ ಕೃಷ್ಣ ತಿಳಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಅಂತಾರಾಷ್ಟೀಯ ಕಾಫಿದಿನದ ಸಂದರ್ಭವಾಗಿ ಏರ್ಪಟ್ಟದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ ಭಾರತದ ಕಾಫಿಯನ್ನು ಚಿರಪರಿಚಿತಗೊಳಿಸಲು ಅಧ್ಯಯನ ನಡೆಸುವಂತೆ ಪರಿಣತ್ ಸಂಸ್ಥೆಗೆ ತಿಳಿಸಲಾಗಿದೆ ಎಂದು ಹೇಳಿದರು

ಕೊಡಗು ಚಿಕ್ಕಮಗಳೂರು ಸೇರಿದಂತೆ ದೇಶದ ಕಾಫಿ ಪ್ರದೇಶಗಳಿಗೆ ಜಿಐ ಮಾನ್ಗತೆ ಪಡೆಯಲು ಪ್ರಕ್ರಿಯೆ ನಡೆಯುತ್ತಿದ್ದು ಬರುವ ಜನವರಿ ವೇಳೆಗೆ ಇದು ದೊರೆಯುವ ನಿರೀಕ್ಷೆ ಇದೆ ಎಂದು ಶ್ರೀವತ್ಸ ಕೃಷ್ಣ ಹೇಳಿದರು

ವೆಂಕಯ್ಲ ನಾಯ್ದು ಹೇಳಿದ್ದಾರೆ ದೆಹಲಿಯಲ್ಲಿಂದು ಮಹಾತ್ಸಗಾಂಧಿ ಅಂತಾರಾಷ್ಷೀಯ ನೈರ್ಮಲ್ಡೀಕರಣ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು ಸ್ವಚ್ಛಭಾರತ ಅಭಿಯಾನ ಜನಾಂದೋಲನವಾಗಿರುವುದಕ್ಕೆ ಸಂತಸ ವ್ಚಕ್ತಪಡಿಸಿದ್ದಾರೆ ಸಮಾಜದ ಪ್ರತಿಯೊಂದು ವರ್ಗವೂ ಈ ಅಭಿಯಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಪಾಲ್ಗೊಂಡಿದೆ ಈ ವಿಷಯದಲ್ಲಿ ದೇಶದ ಜನರ ಪ್ರತಿಕ್ರಿಯೆ ಅದ್ಭುತವಾಗಿದೆ ಎಂದು ನುಡಿದರು

ರಾಜಕೀಯ ಸ್ವಾತಂತ್ರ್ಷಿಂತ ಸ್ವಚ್ಛತೆ ಹೆಚ್ಚು ಮಹತ್ವದ್ದು ಎಂದು ಮಹಾತ್ಮಾಗಾಂಧಿ ಭಾವಿಸಿದ್ದರು

ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಸಚಿವೆ ಉಮಾಭಾರತಿ ಗಂಗಾನದಿಯ ತಟದಲ್ಲಿರುವ ಎಲ್ಲಾ ಗ್ರಾಮಗಳೂ ಈಗ ಬಯಲು ಶೌಚ ಮುಕ್ತ ಗ್ರಾಮಗಳಾಗಿವೆ ಎಂದು ಹೇಳಿದರು ಅಸ್ಲಾಂನಲ್ಲಿ ಸ್ವಚ್ಛತಾ ಹೀ ಸೇವಾ ಭಾಗವಾಗಿ ರೈಲ್ವೆ ಇಲಾಖೆ ಹಲವು ಚಟುವಟಿಕೆಗಳನ್ನು ಕೈಗೊಂಡಿದೆ

ಆರ್

ಸ್ವಚ್ದತೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ವಿಶೇಷ ಸ್ವಚ್ದತಾ ಅಂದೋಲನಗಳನ್ನು ನಡೆಸಲಾಗುತ್ತಿದೆ ರಂಗಿಯಾ ರೈಲ್ವೆ ವಲಯವನ್ನು ಪ್ಲಾಸ್ಟಿಕ್ ಮುಕ್ತ ವಲಯವನ್ನಾಗಿಸಲು ಪ್ರಯತ್ನ ನಡೆಸಲಾಗುತ್ತಿದೆ ಗಾಂಧಿಜಯಂತಿ ಅಂಗವಾಗಿ ನಾಳೆ ಉದಲಗುರಿ ನಿಲ್ದಾಣದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು ಸಾಂದ್ರಿತ ಜೈವಿಕ ಅನಿಲ ಉತ್ಪಾದನಾ ಘಟಕಗಳನ್ನು ಆರಂಭಿಸಿ ಸ್ವಯಂಚಾಲಿತ ಇಂಧನವಾಗಿ ಬಳಸಲು ಮಾರುಕಟ್ಟೆಯಲ್ಲಿ ಲಭ್ಞವಾಗುವಂತೆ ಮಾಡುವ ವಿನೂತನ ಆವಿಷ್ಕಾರಕ್ಕೆ ಸರ್ಕಾರ ಇಂದು ಚಾಲನೆ ನೀಡಿದೆ

ಈ ಫಟಕಗಳು ಜೈವಿಕ ಗೊಬ್ಲರವನ್ನು ಉಪ ಉತ್ಪನ್ನಗಳಾಗಿ ಉತ್ಪಾದಿಸಲಿದೆ ಎಂದು ಹೇಳಿದರು

ಕ್ಲಾನ್ಸರ್ ಚಿಕಿತ್ಸೆಯಲ್ಲಿ ರೋಗನಿರೋಧಕ ನಿಯಂತ್ರಣವನ್ನು ಸಂಶೋಧಿಸಿದ್ದಕ್ಕಾಗಿ ಈ ಇಬ್ಲರು ವಿಜ್ವಾನಿಗಳಿಗೆ ಪ್ರಶಸ್ತಿ ನೀಡಲಾಗಿದೆ ಎಂದು ನೋಬಲ್ ಸಮಿತಿ ಇಂದು ಪ್ರಕಟಿಸಿದೆ

ಅಲಿಸನ್ ಟೆಕ್ಸಾಸ್ ವಿಶ್ವವಿದ್ವಾಲಯದ ಪ್ರೊಫೆಸರ್ ಆಗಿದ್ದರೆ ಹಂಜೋವ್ ಕ್ಯೂಟೋ ವಿಶ್ವವಿದ್ವಾಲಯದಲ್ಲಿ ಪ್ರಾಧ್ವಾಪಕರಾಗಿದ್ದಾರೆ ಭಾರತೀಯ ನ್ಯಾಯಾಂಗ ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ ನ್ಯಾಯಾಂಗ ವ್ವವಸ್ವೆಯಾಗಿದ್ದು ವಿಸ್ಲಯ ಸಂಖ್ಯೆಯ ಪ್ರಕರಣಗಳನ್ನು ನಿಭಾಯಿಸುವ ಸಾಮರ್ಥ್ನ ಹೊಂದಿದೆ ಎಂದು ನಿವ್ಸತ್ತಗೊಳ್ಳಲಿರುವ ಸುಪ್ರೀಂ ಕೋರ್ಟ್ ಮುಖ್ಯನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಹೇಳಿದ್ದಾರೆ ದೆಹಲಿಯಲ್ಲಿಂದು ಏರ್ಪಡಿಸಲಾಗಿದ್ದ ಬೀಳ್ನೊಡುಗೆ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು